ಕರ್ನಾಟಕದಲ್ಲಿ ಪ್ರಸ್ತುತ ಕೊರೋನಾ ಲಸಿಕೆ ಸಂಗ್ರಹದಲ್ಲಿ ಕೊರತೆಯಿಲ್ಲ ಸಚಿವ ಡಾ

ಕೊರೊನಾ ಲಸಿಕೆ ಕುರಿತಂತೆಯೂ ಪ್ರಧಾನಿ ಸಭೆಯಲ್ಲಿ ಚರ್ಚಿಸಲಿದ್ದಾರೆ ಕೊರೊನಾ ಸಾಂಕಾಮಿಕ ಕಾಣಿಸಿಕೊಂಡ ನಂತರ ಪ್ರಧಾನಮಂತ್ರಿ ನಿಯಮಿತವಾಗಿ ರಾಜ್ಯಗಳೊಂದಿಗೆ ಚರ್ಚೆ ನಡೆಸಿ ಸಲಹೆ ನೀಡುತ್ತಿದ್ದಾರೆ ಕೋವಿಡ್ ಸ್ವಿತಿಗತಿ ಮತ್ತು ಲಸಿಕೆ ಕಾರ್ಯಕ್ರಮ ಕುರಿತಂತೆ ನಿನ್ನೆ ಪ್ರಧಾನಿ ಉನ್ನತಮಟ್ಟದ ಸಭೆ ನಡೆಸಿದರು ಸೋಂಕು ನಿಯಂತ್ರಣಕ್ಕೆ ಜಾಗೃತಿ ಮೂಡಿಸಲು ಜನರ ಪಾಲ್ಗೊಳ್ಳುವಿಕೆ ಮತ್ತು ಜನಾಂದೋಲನ ಮುಂದುವರೆಯುವ ಅಗತ್ತದ ಬಗ್ಗೆ ಅವರು ನಿರ್ದೇಶನ ನೀಡಿದ್ದರು

ಕೊರೊನಾ ಸೋಂಕು ಶ್ರಕರಣಗಳು ಹೆಚ್ಚಿರುವ ಮಹಾರಾಷ್ಟ ಪಂಜಾಬ್ ಮತ್ತು ಛತ್ತೀಸ್ಗಢ ರಾಜ್ಲಗಳಿಗೆ ಆರೋಗ್ಲ ತಜ್ಞರನ್ನೊಳಗೊಂಡ ಕೇಂದ್ರ ತಂಡ ರವಾನಿಸುವಂತೆ ಪ್ರಧಾನಮಂತ್ರಿ ಈಗಾಗಲೇ ಸೂಚನೆ ನೀಡಿದ್ದಾರೆ

ಕರ್ನಾಟಕ ಸೇರಿದಂತೆ ಸೋಂಕು ಪ್ರಕರಣಗಳು ಹೆಚ್ಚರುವ ರಾಜ್ಲಗಳಲ್ಲಿ ಅಗತ್ಹ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಕೇಂದ್ರ ಸೂಚಿಸಿದೆ ಈ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಉನ್ನತ ಮಟ್ಲದ ಸಭೆ ನಡೆಸಿ ಅಗತ್ಯ ಸಲಹೆ ಸೂಚನೆ ನೀಡಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ಕೊರೊನಾ ಸೋಂಕು ಹೆಚ್ಚಳವಾಗುತ್ತಿರುವ ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ನಾಳೆ ಡಾ ಹರ್ಷವರ್ಧನ್ ಮಾತುಕತೆ ನಡೆಸಲಿದ್ದಾರೆ ರಷ್ಲಾದ ವಿದೇಶಾಂಗ ಸಚಿವ ಸೆರ್ಗೆ ಲಾವಾವ್ ಎರಡು ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ನಾಳೆ ಮಾತುಕತೆ ನಡೆಸಲಿದ್ದಾರೆ ಕಳೆದ ವರ್ಷದ ಸೆಪ್ಟೆಂಬರ್ ನಲ್ಲಿ ನಡೆದ ರಷ್ಡಾ ಭಾರತ ಶೃಂಗಸಭೆಯ ಅಂಶಗಳ ಅನುಷ್ಠಾನದ ಬಗ್ಗೆ ಚರ್ಚೆ ನಡೆಯಲಿದೆ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ಹಿತಾಸಕ್ತಿಯ ವಿಷಯಗಳ ಕುರಿತಂತೆಯೂ ಉಭಯ ನಾಯಕರು ಮಾತುಕತೆ ನಡೆಸಲಿದ್ದಾರೆ ಈ ಭೇಟಿ ಮುಂದಿನ ಭಾರತ ರಷ್ಠಾ ಶೃಂಗ ಸಭೆಯ ಸಿದ್ಧತಾ ಪರಾಮರ್ತೆಗೂ ವೇದಿಕೆಯಾಗಲಿದೆ

ಮುಂಬೈ ಮಾಜಿ ಪೊಲೀಸ್ ಆಯುಕ್ತ ಪರಮ್ ವೀರ್ ಸಿಂಗ್ ಅವರು ಮಾಡಿರುವ ಆರೋಪಗಳ ಸಂಬಂಧ ಸಿಬಿಐ ವಿಚಾರಣೆ ನಡೆಸುವಂತೆ ಬಾಂಬೆ ಹೈಕೋರ್ಟ್ ನಿರ್ದೇಶನ ನೀಡಿದ ನಂತರ ಈ ದೆಳವಣಿಗೆ ನಡೆದಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಎನ್ಸಿಪಿ ವಕ್ತಾರ ಮತ್ತು ಸಚಿವ ನವಾಬ್ ಮಲ್ಲಿಕ್ ಮುಖ್ಯಮಂತ್ರಿಗಳು ರಾಜೀನಾಮೆ ಅಂಗೀಕರಿಸಬೇಕಿದೆ ಎಂದರು ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಅವರನ್ನು ಭೇಟ ಮಾಡಿದ ದೇಶ್ಮುಖ್ ಸಿಬಿಐ ವಿಚಾರಣೆ ನಡೆಯುವಾಗ ಹುದ್ದೆಯಲ್ಲಿರುವುದು ಸೂಕ್ತವಲ್ಲ ಎಂದು ತಿಳಿಸಿದ್ದಾಗಿ ಹೇಳಿದರು

ಈಗಾಗಲೇ ಉನ್ನತಮಟ್ಲದ ಸಮಿತಿ ವಿಚಾರಣೆ ನಡೆಸಲು ರಾಜ್ಯ ಕ್ರಮ ಕೈಗೊಂಡಿದ್ದು ಸಿಬಿಐ ತಕ್ಷಣವೇ ಎಫ್ಐಆರ್ ದಾಖಲಿಸುವ ಅಗತ್ನವಿಲ್ಲ ಎಂದೂ ನ್ಲಾಯಪೀಠ ಹೇಳಿದೆ

ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾಳೆ ಒಂದೇ ಹಂತದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಇದೇ ವೇಳೆ ತಮಿಳುನಾಡಿನ ಕನ್ನಾಕುಮಾರಿ ಕ್ಷೇತ್ರದ ಹಾಗೂ ಕೇರಳದ ಮಲಪ್ಪುರಂ ಕ್ಷೇತ್ರದ ಉಪಚುನಾವಣೆಯೂ ನಡೆಯಲಿದೆ ಪಾರದರ್ಶಕತೆ ಹೆಚ್ಚಿಸಲು ವಿದ್ಯುನ್ನಾನ ಮತಯಂತ್ರ ಇವಿಎಂ ಜೊತೆಗೆ ಮತದಾರ ಪರಿಶೀಲಿತ ಕಾಗದ ವಿವಿಪ್ಯಾಟ್ ಬಳಕೆ ಮಾಡಲು ಚುನಾವಣಾ ಆಯೋಗ ತೀರ್ಮಾನಿಸಿದೆ

ಪ್ರತಿ ಮತಗಟ್ಟೆಯಲ್ಲಿ ಕುಡಿಯುವ ನೀರು ಶೌಚಾಲಯ ಕಾಯುವಿಕೆಗೆ ಸ್ವಳಾವಕಾಶ ಸೇರಿದಂತೆ ಕನಿಷ್ಣ ಸೌಲಭ್ಯಗಳನ್ನು ಖಾತರಿಪಡಿಸಲಾಗಿದೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಪತ್ತು ಲಕ್ಷ ಡೋಸ್ ಲಕಿಕೆ ಬೆಂಗಳೂರಿಗೆ ಬಂದಿದ್ದರೆ ಬೆಳಗಾವಿಗೆ ಐದು ಲಕ್ಷ ಡೋಸ್ ಲಕಿಕೆ ಬಂದಿದೆ

ರಾಜ್ಞಾದ್ಯಂತ ಹೆಚ್ಚುತ್ತಿರುವ ಕೊರೋನಾ ಸೋಂಕು ಪ್ರಕರಣಗಳ ಕುರಿತು ಕಳವಳ ವ್ಯಕ್ತಪಡಿಸಿರುವ ಡಾ

ಮೇ ತಿಂಗಳಾಂತ್ಲದವರೆಗೆ ರಾಜ್ಲದಲ್ಲಿ ಕೋರೋನಾ ಸೋಂಕು ಪ್ರಕರಣಗಳಲ್ಲಿ ಹೆಚ್ಲಳ ಕಂಡುಬರಹುದೆಂದು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ

ತುಮಕೂರು ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ತಲಾ ಒಬ್ಬರು ಮೃತಪಟ್ಟ ಬಗ್ಗೆ ವರದಿಯಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರೆದಿರುವ ಹೊಸ ಆವೃತ್ತಿಯ ಎಕ್ಷಾಮ್ ವಾರಿಯರ್ಸ್ ಮಸ್ತಕದಲ್ಲಿ ಹಲವು ಆಸಕ್ತಿದಾಯಕ ಪ್ರಶ್ನೆಗಳು ವಿಷಯಗಳು ಸ್ನರಣೀಯ ಚರ್ಚೆಗಳನ್ನು ಸೇರ್ಪಡೆ ಮಾಡಲಾಗಿದೆ ಹೊಸ ಆವೃತ್ತಿಯ ಈ ಕೃತಿ ವಿದ್ಲಾರ್ಥಿಗಳ ಕಲಿಕೆಗೆ ಪೂರಕವಾಗಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ

ಶನಿವಾರ ಛತ್ತೀಷ್ಗಢದಲ್ಲಿ ನಡೆದ ಮಾವೋವಾದಿಗಳ ದಾಳಿ ನಂತರ ಇಂದು ಪರಿಸ್ಟಿತಿ ಪರಾಮರ್ಶೆಗೆ ಆ ರಾಜ್ಲದ ಬಿಜಾಪುರ ಜಿಲ್ಲೆಯ ಸಿಆರ್ಪಿಎಫ್ ಶಿಬಿರಕ್ಕೆ ಅಮಿತ್ ಷಾ ಇಂದು ಭೇಟಿ ನೀಡಿ ಅಲ್ಲಿನ ರಾಜ್ಲ ಪೊಲೀಸ್ ಹಾಗು ಸಿಆರ್ಪಿಎಫ್ ಭದ್ರತಾ ಸಿಬ್ಬಂದಿಯೊಂದಿಗೆ ಚರ್ಚೆ ನಡೆಸಿದರು ಯೋಧರ ತ್ವಾಗ ವ್ಹರ್ಥವಾಗುವುದಿಲ್ಲ

ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಹಿರಿಯ ನಾಯಕ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಸುಪ್ರೀಂಕೋರ್ಟ್ ಮತ್ತು ಕಾಂಪ್ಟೆಲರ್ ಮತ್ತು ಆಡಿಟರ್ ಜನರಲ್ ಈ ವ್ಯವಹಾರ ಸಂಬಂಧ ಯಾವುದೇ ತಪ್ಪು ಪತ್ತೆ ಮಾಡಿಲ್ಲ ರಫೇಲ್ ವಿಮಾನಗಳು ಭಾರತೀಯ ವಾಯುಪಡೆಯ ಬಲ ಹೆಚ್ಚಿಸಿವೆ ಎಂದರು

ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಪ್ರೊಫೆಸರ್ ಜಸ್ಟಿಂದರ್ ಕೌರ್ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಎಂ